ಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನಾಡಿದ್ದು ಹುಬ್ಬಳ್ಳಗೆ ಭೇಟ ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿತ ರ್ಕಾಲಿಯಲ್ಲಿ ಭಾಗಿ ಿ ಡಿಜೆಟಲ್ ವಹಿವಾಟನ ಭದ್ರತೆ ಹೆಚ್ಚಿಸುವ ನಿಟ್ಟನಲ್ಲಿ ಆರ್

ಐ ಮಹತ್ವದ ಕ್ರಮ ್ಟಿ ದೇಶದ ಎಲ್ಲ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ಫಾಸ್ಟ್ಟ್ಯಾಗ್ ಹೊಂದುವುದು ಕಡ್ಡಾಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಮಾಹಿತಿ

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಬಜೆಟ್ನಲ್ಲಿ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು

ಅವರೊಂದಿಗೆ ಸಮಾಲೋಚನೆ ನಡೆಸಿ ಶೀಘವೇ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದರು ದಾವೋಸ್ನಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಸಮಾವೇಶದಲ್ಲಿ ಭಾಗವಹಿಸಲು ತೆರಳುತ್ತಿದ್ದು

ದಾವೋಸ್ ಭೇಟ ವೇಳೆ ರಾಜ್ಯದಲ್ಲಿ ಬಂಡವಾಳ ತೊಡಗಿಸಲು ಕೈಗಾರಿಕೋದ್ಧಮಿಗಳೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದರು

ಜನಾಂಗದ ಅಭಿವೃದ್ದಿಗೆ ನಿಗಮದ ಬೇಡಿಕೆಗೆ ಸ್ವಂದಿಸಲಾಗುವುದು ಹಾಗೂ ಅಂಬಿಗರ ಚೌಡಯ್ಕನವರ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಕತೆ ನೀಡಲಾಗುವುದು ಎಂದು ಹೇಳಿದರು ದಾವಣಗೆರೆ ಪಂಚಮಸಾಲಿ ಪೀಠದಲ್ಲಿ ಮಂಗಳವಾರ ನಡೆದ ಘಟನೆಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದು ರಾಜ್ಯದ ವಾಸ್ತವಿಕ ತಿಳಿಯದೆ ಮಾತನಾಡಿದ್ದರಿಂದ ಗೊಂದಲವಾಗಿದ್ದು ನಿಜ ಎಂದು ಹೇಳದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಿಂಗಾಲೇಶ್ವರ ಮಠದ ಸ್ವಾಮೀಜಿ ದಾವಣಗೆರೆ ಪಂಚಮಸಾಲಿ ಪೀಠದಲ್ಲಿ ಜರುಗಿದ ಫಟನೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಬೇಸರವಾಗಿದ್ದರೆ ಎಲ್ಲ ಪೀಠಾಧೀಶರ ಪರವಾಗಿ ತಾವು ಕ್ಷಮೆಯಾಚಿಸುವುದಾಗಿ ಹೇಳಿದರು

ಇದೇ ಮೈದಾನದಲ್ಲಿ ನಡೆಯಲಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿತ ರ್ಕಾಲಿಯಲ್ಲಿ ಅಮಿತ್ ಶಾ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಸಚಿವ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಯ ನೆಹರೂ ಕ್ರೀಡಾಂಗಣದಲ್ಲಿ ಅಮಿತ್ ಶಾ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿನ ಮುಖ್ಯಾಂಶಗಳು ಮತ್ತು ಅದರ ಉದ್ದೇಶದ ಬಗ್ಗೆ ವಿವರ ನೀಡಲಿದ್ದಾರೆ ಎಂದರು ಈ ವಿಚಾರದಲ್ಲಿ ಪ್ರತಿಪಕ್ಷ ನಾಯಕರು ರಾಜಕೀಯ ಪ್ರೇರಿತ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಫಟನೆಗಳು ನಡೆಯದಂತೆ ಸೂಕ್ತ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವ ಬಸವರಾಜ ಬೊಮ್ವಾಯಿ ತಿಳಿಸಿದರು

ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಅವರ ನಿವಾಸದಲ್ಲಿ ಭೇಟ ಮಾಡಿದ ಸಂದರ್ಭದಲ್ಲಿ ಶಾಸಕರಾದ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಭೀಮಾ ನಾಯಕ ಸೇರಿದಂತೆ ಮತ್ತಿತರರು ಉಪ್ಯಾತರಿದ್ದರು ಇದಕ್ಕೂ ಮುನ್ನ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಗುಲಾಮ್ ನಬೀ ಆಜಾದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಡಿಜಿಟಲ್ ವಹಿವಾಟನ ಭದ್ರತೆ ಹೆಚ್ಚಿಸುವ ನಿಟ್ಟನಲ್ಲಿ ಆರ್

ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಮಹತ್ವದ ಕ್ರಮಕ್ಟೆಗೊಂಡಿದ್ದು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಅಗತ್ವಕ್ಷೆ ಅನುಗುಣವಾಗಿ ಸಕ್ರಿಯ ಮತ್ತು ಸ್ವಗಿತ ಮಾಡುವ ಅವಕಾಶವನ್ನು ಗ್ರಾಹಕರಿಗೆ ನೀಡಬೇಕು ಎಂದು ಬ್ಯಾಂಕುಗಳು ಮತ್ತು ಕಾರ್ಡ್ ವಿತರಣಾ ಸಂಸ್ಥೆಗಳಿಗೆ ಆರ್

ಐ

ಇತ್ತೀಚಿನ ವರ್ಷಗಳಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೂಲಕ ನಡೆಯುವ ವಹಿವಾಟಿನ ಪ್ರಮಾಣ ಮತ್ತು ಮೌಲ್ಯ ಹತ್ತಾರು ಪಟ್ಟು ಹೆಚ್ಚಾಗಿದ್ದು ಜನರು ವಂಚನೆಗೆ ಒಳಗಾಗುವ ಪ್ರಕರಣಗಳೂ ಹೆಚ್ಚುತ್ತಿವೆ ಈ ಹಿನ್ನೆಲೆ ಎಟಿಎಂಗಳು ಮತ್ತು ಪಿ ಒ ಎಸ್ ಪಾಯಿಂಟ್ ಆಫ್ ಸೇಲ್ ಯಂತ್ರಗಳಲ್ಲಿ ಮಾತ್ರ ಕಾರ್ಡ್ ಬಳಸಲು ಬಳಕೆದಾರರಿಗೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಎಲ್ಲ ರೀತಿಯ ಕಾರ್ಡ್ಗಳನ್ನು ರೂಪಿಸಬೇಕು ಎಂದು ಆರ್

ಕಾರ್ಡ್ ಬಳಸದೆ ವಹಿವಾಟು ಕಾರ್ಡ್ ಬಳಸಿ ವಹಿವಾಟು ಮತ್ತು ಚಿಪ್ ಕಾರ್ಡ್ ಅಥವಾ ಕಾಂಟ್ಯಾಕ್ಟೆಲೆಸ್ ವಹಿವಾಟುಗಳಲ್ಲಿ ತಮಗೆ ಬೇಕಿರುವುದನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಗ್ರಾಹಕರಿಗೆ ಕಾರ್ಡ್ ವಿತರಣೆದಾರರು ನೀಡಬೇಕು ಎಂದು ಆರ್ಬಿಐ ಸುತ್ತೋಲೆಯಲ್ಲಿ ತಿಳಿಸಿದೆ ಭಾರತದ ಮೊದಲ ಮಾನವ ಸಹಿತ ಅಂತರಿಕ್ಷ ಯೋಜನೆಗೆ ನಾಲ್ಕು ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಕೇಂದ್ರ ಅಣು ಇಂಧನ ಮತ್ತು ಅಂತರಿಕ್ಷ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ನೆಲಮಂಗಲ ತಾಲೂಕಿನ ಹಸಿರು ಹಳ್ಳಿ ಗ್ರಾಮದ ನಿವಾಸಿಯಾದ ಯಶವಂತ್ ಪರೀಕ್ಷೆಗಳ ಮಹತ್ವ ಕುರಿತಂತೆ ಬರೆದಿದ್ದ ಪ್ರಬಂಧದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಲಭ್ಯವಾಗಿದೆ

ದೇತದ ಎಲ್ಲ ಟೋಲ್ ಪ್ಲಾಜಾಗಳ ಮೂಲಕ ಸಂಚರಿಸುವ ವಾಹನಗಳು ಫಾಸ್ಟೆಟ್ಯಾಗ್ ಹೊಂದುವುದು ಕಡ್ಡಾಯವಾಗಿದ್ದು ನಿನ್ನೆಯಿಂದ ಜಾರಿಗೊಂಡಿದೆ ಫಾಸ್ಟ್ಟ್ಯಾಗ್ ಹೊಂದಿದ ವಾಹನಗಳಗೆ ಮಾತ್ರ ಟೋಲ್ ಪ್ನಾಜಾಗಳಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಒಂದು ವೇಳೆ ಫಾಸ್ಟ್ಟ್ಯಾಗ್ ಹೊಂದಿರದೇ ಇದ್ದರೆ ನಗದು ನೀಡಿ ನಿಗದಿಯಾಗಿರುವ ಒಂದೇ ಪಥದಲ್ಲಿ ಸಂಚರಿಸಲು ಅವಕಾಶವಿದೆ ಎಂದು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ ನೀರಿನ ಗಾಂಧಿ ಎಂದೇ ಬ್ಯಾತರಾದ ರಾಜೇಂದ್ರ ಸಿಂಗ್ ಅವರ ತರುಣ್ ಭಾರತ್ ಸಂಘದಿಂದ ನೀಡಲಾಗುವ ಪರ್ಯಾವರಣ ರಕ್ಷಕ ಪ್ರಶಸ್ತಿಯನ್ನು ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ಬಿಕಾಂಪುರ ಆಶ್ರಮದಲ್ಲಿ ನಿನ್ನೆ ಕರ್ನಾಟಕದ ಮಾಜಿ ಜಲಸಂಪನ್ಮೂಲ ಖಾತೆ ಸಚಿವ ಎಂ

ಮಹಾತ್ಮಾ ಗಾಂಧಿಯವರ ಮೊಮ್ಮಗ ಅರುಣ ಗಾಂಧಿ ಮರಿಮೊಮ್ಮಗ ತುಷಾರ ಗಾಂಧಿ ಅವರು ಗಂಗಾ ನದಿ ಸ್ವಚ್ಯತೆಗಾಗಿ ಆಂದೋಲನ ನಡೆಸಿರುವ ಶಿವಾನಂದ ಭಾರತಿ ಸ್ವಾಮಿಜಿ ಸಮ್ಮಖದಲ್ಲಿ ಎಂ

ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಮತ್ತು ಶಾಸಕ ಎಂ

ಪಾಟೀಲ್ ವಿಜಯಪುರ ಜಿಲ್ಲೆ ರಾಜಸ್ಥಾನದ ಚ್ಯೆಸಲ್ಮೀರ್ ನಂತರ ಅತೀ ಹೆಚ್ಚು ಬರಗಾಲಕ್ಕೆ ತುತ್ತಾಗಿದ್ದ ಜಿಲ್ಲೆಯಾಗಿತ್ತು

ಆದಿಲ್ಶಾಹಿ ಅರಸರ ಕಾಲದಲ್ಲಿ ನಿರ್ಮಿಸಿದ್ದ ಕೆರೆ ಬಾವಡಿಗಳು ನೂರಾರು ವರ್ಷಗಳ ಕಾಲ ನೀರಿಲ್ಲದೇ ಒಣಗಿ ನಿಂತಿದ್ದವು ಅವುಗಳಿಗೆ ಕಾಯಕಲ್ಪ ನೀಡಿ ಪುನರುಜ್ಜೀವಗೊಳಿಸಲಾಗಿದೆ ಎಂದರು

ಮಂಗಳೂರಿನಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ಹಾಗೂ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟೀಯ ನಾಗರಿಕರ ನೋಂದಣಿಯನ್ನು ವಿರೋಧಿಸಿ ಮುಸ್ಲಿಂ ಸಮುದಾಯ ದಲಿತ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಿನ್ನೆ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಬಾತೆ ಸಚವ ಅಮಿತ್ ಶಾ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಹಾಗೂ ರಾಷ್ಟೀಯ ನಾಗರಿಕರ ನೋಂದಣಿಯನ್ನು ಅನುಷ್ಠಾನಗೊಳಿಸದಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು

ಜನಸಂಖ್ಯಾ ನೋಂದಣಿಯ ವೇಳೆ ಮನೆ ಪಟ್ಟ ನೋಂದಣಿ ಮಾಡಲಾಗುವುದು ಆದರೆ ಬಯೊಮೇಟ್ರಕ್ ದಾಖಲೆ ಮಾಡುವುದಿಲ್ಲ ಎಂದು ಮೂಲಗಳು ಸ್ಪಷ್ಟಪಡಿಸಿವೆ

ಯಡಿಯೂರಪ್ಪ ಹೇಳಿಕೆ ಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನಾಡಿದ್ದು ಹುಬ್ಬಳ್ಳಗೆ ಭೇಟ ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿತ ರ್ಯಾಲಿಯಲ್ಲಿ ಭಾಗಿ ಿ ಡಿಜೆಟಲ್ ವಹಿವಾಟನ ಭದ್ರತೆ ಹೆಚ್ಚಿಸುವ ನಿಟ್ಟನಲ್ಲಿ ಆರ್

ಐ ಮಹತ್ವದ ಕ್ರಮ ್ಟಿ ದೇಶದ ಎಲ್ಲ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ಫಾಸ್ಟೆಟ್ಯಾಗ್ ಹೊಂದುವುದು ಕಡ್ಡಾಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು